ಕಾಶ್ಲೀರ ಸಮಸ್ಯೆಯನ್ನು ಕೇಂದ್ರ ಸರ್ಕಾರ ಪರಿಹರಿಸಲಿದೆ ಈ ವಿವಾದಕ್ಕೆ ಪರಿಹಾರ ಕಂಡುಹಿಡಿಯುವ ಭಾರತದ ಪ್ರಯತ್ನವನ್ನು ತಡೆಯಲು ಯಾವುದೇ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಜಮ್ಮು ವಿಭಾಗದ ಕತುವಾ ಜಿಲ್ಲೆಯಲ್ಲಿ ನಿರ್ಮಿಸಿರುವ ನೂತನ ರಾಷ್ಟೀಯ ಉಜ್ ಸೇತುವೆಯನ್ನು ಲೋಕಾರ್ಪಣೆ ಮಾಡಿದ ನಂತರ ಅವರು ಸಾರ್ವಜನಿಕ ರ್ಖಾಲಿ ಉದ್ದೇಶಿಸಿ ಮಾತನಾಡಿದರು ಕಾಶ್ವೀರ ವಿವಾದಕ್ಕೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳುಲು ಪ್ರತ್ಯೇಕತಾವಾದಿ ಗುಂಪುಗಳು ಸಂಧಾನ ಮಾತುಕತೆಗೆ ಮುಂದಾಗಬೇಕು ಕಾಶ್ವೀರದಲ್ಲಿ ಚಳುವಳಿಗಳನ್ನು ನಡೆಸುತ್ತಿರುವ ನಾಯಕರು ಕೇಂದ್ರ ಸರ್ಕಾರದೊಂದಿಗೆ ಶಾಂತಿ ಮಾತುಕತೆಗೆ ಮುಂದೆ ಬಂದರೆ ಅವರು ಎತ್ತುತ್ತಿರುವ ಎಲ್ಲಾ ಸಮಸ್ಥೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಎಂದರು ಜಮ್ಲು ಕಾಶ್ಲೀರ ಭಾರತದ ಅವಿಭಾಜ್ಯ ಅಂಗ ಎಂದು ಪುನರುಚ್ವರಿಸಿದ ರಾಜನಾಥ್ಸಿಂಗ್ ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಹಾವಳಿಯನ್ನು ಭಾರತೀಯ ಭೂ ಸೇನೆ ಸಮರ್ಥವಾಗಿ ಹತ್ತಿಕ್ಕಿದೆ ಎಂದು ಶ್ಲಾಘಿಸಿದರು

ರಕ್ಷಣಾ ಸಚಿವರು ಕಾರ್ಗಿಲ್ ಸಮರ ಸ್ತಾರಕದಲ್ಲಿ ಹುತಾತ್ನ ಯೋಧರಿಗೆ ಪುಷ್ಷನಮನ ಸಲ್ಲಿಸಿದರು ದ್ರಾಸ್ನ ಯುದ್ದ ಸ್ತಾರಕಲ್ಲಿರುವ ವೀರ ಭೂಮಿ ಮತ್ತು ಸ್ಲರಣ ಕುಟೀರಕ್ಕೂ ಸಚಿವರು ಭೇಟ ನೀಡಿದ್ದರು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಭೂಸೇನಾ ಮುಖ್ಯಸ್ವ ಜನರಲ್ ಬಿಪಿನ್ ರಾವತ್ ಉತ್ತರ ಕಮಾಂಡ್ನ ಮುಖ್ಯಸ್ವ ಲೆಫ್ಟಿನೆಂಟ್ ಜನರಲ್ ರಣಬೀರ್ ಸಿಂಗ್ ಉಪಸ್ಟಿತರಿದ್ದರು ಭಾರತ ನಡೆಸಿರುವ ಪ್ರಮುಖ ಯುದ್ದಗಳ ಮಾಹಿತಿ ಒಳಗೊಂಡ ಸ್ತರಣ ಫಲಕವನ್ನು ರಾಜನಾಥ್ ಸಿಂಗ್ ಇದೇ ಸಂದರ್ಭದಲ್ಲಿ ಅನಾವರಣಗೊಳಿಸಿದರು

ಮಧ್ಯ ಪ್ರದೇಶದ ರಾಜ್ಯಪಾಲರಾಗಿದ್ದ ಅನಂದಿ ಬೆನ್ ಪಟೇಲ್ ಅವರನ್ನು ಉತ್ತರ ಪ್ರದೇಶದ ಹೊಸ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ ಬಿಹಾರದ ರಾಜ್ಯಪಾಲ ಲಾಲ್ ಜಿ ಟಂಡನ್ ಅವರನ್ನು ಮಧ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಬಿಹಾರ ರಾಜ್ಯವಾಲರಾಗಿ ಫಾಗು ಚೌಹಾಣ್ ಅವರನ್ನು ನೇಮಿಸಲಾಗಿದೆ ಪಶ್ಚಿಮ ಬಂಗಾಳದ ನೂತನ ರಾಜ್ಯಪಾಲರಾಗಿ ಜಗದೀಪ್ ಧಾಂಖಾರ್ ಹಾಗೂ ತ್ರಿಮರ ರಾಜ್ಯಪಾಲರಾಗಿ ರಮೇಶ್ ಬೈಸ್ ನೇಮಕವಾಗಿದ್ದಾರೆ ನಾಗಾಲ್ಕಾಂಡ್ ನೂತನ ರಾಜ್ಯಪಾಲರಾಗಿ ಆರ್ ಎನ್ ರವಿ ಅವರನ್ನು ನೇಮಿಸಲಾಗಿದೆ

ಪ್ರಾದೇಶಿಕ ವೈಮಾನಿಕ ಸಂಪರ್ಕ ಹೆಚ್ಚಿಸುವ ಜೊತೆಗೆ ಏರ್ಲೈನ್ಸ್ಗಳಿಗೆ ನಾನಾ ಉತ್ತೇಜನಗಳನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಮೈಸೂರಿನಿಂದ ಹೈದ್ರಾಬಾದ್ ಮೈಸೂರಿನಿಂದ ಗೋವಾ ಮೈಸೂರಿನಿಂದ ಕೊಚ್ಚಿನ್ ಕೋಲ್ಕತಾ ಮತ್ತು ಶಿಲಾಂಗ್ಗೆ ವೈಮಾನಿಕ ಸಂಜಾರ ಆರಂಭವಾಗಿದೆ

ಬಹುಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಬೆಂಗಳೂರಿನ ಸ್ಥಳೀಯ ನ್ಯಾಯಾಲಯ ಐಎಂಎ ಜ್ಯೂವೆಲ್ಸ್ ಸಂಸ್ಥೆಯ ಮಾಲೀಕ ಮೊಹಮದ್ ಮನ್ಲೂರ್ ಖಾನ್ನನ್ನು ಮೂರು ದಿನಗಳ ಕಾಲ ಜಾರಿ ನಿರ್ದೇಶನಾಲಯದ ಕಸ್ಟಡಿಗೆ ಒಪ್ಪಿಸಿದೆ ಈ ಪ್ರಕರಣದಲ್ಲಿ ಖಾನ್ ಸಾವಿರಾರು ಹೂಡಿಕೆದಾರರಿಗೆ ಕೋಟ್ಯಂತರ ರೂಪಾಯಿ ವಂಚಿಸಿರುವ ಆರೋಪ ಎದುರಿಸುತ್ತಿದ್ದಾರೆ ದೇಶದಿಂದ ದುಬೈಗೆ ಪಲಾಯನಗೈದಿದ್ದ ಖಾನ್ ಶುಕ್ರವಾರ ದೆಹಲಿಗೆ ಬಂದಿಳಿದಾಗ ಜಾರಿ ನಿರ್ದೇಶನಾಯಲಯ ಅಧಿಕಾರಿಗಳು ಅತನನ್ನು ವಶಕ್ಕೆ ಪಡೆದರು ಬೆಂಗಳೂರಿನ ಅಕ್ರಮ ಪಣ ವರ್ಗಾವಣೆ ತಡೆಯ ವಿಶೇಷ ನ್ಯಾಯಾಲಯ ಇಂದು ವಿಚಾರಣೆ ನಡೆಸಿ ಖಾನ್ನನ್ನು ಇಡಿ ಕಸ್ಟಡಿಗೆ ಒಪ್ಪಿಸಿತು ದೆಹಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಓರಿಯ ನಾಯಕಿ ಶೀಲಾ ದೀಕ್ಷಿತ್ ಅವರು ದೆಹಲಿಯಲ್ಲಿಂದು ನಿಧನರಾದರು

ಕಳೆದ ಕೆಲವು ದಿನಗಳಿಂದ ಅಸ್ವಸ್ಟರಾಗಿದ್ದ ಶೀಲಾ ದೀಕ್ಷಿತ್ ಮೂರು ಬಾರಿ ದೆಹಲಿಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು

ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೆಹಲಿ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಶೀಲಾ ಅವರು ಮುಖ್ಯಮಂತ್ರಿಯಾಗಿದ್ದ ದೆಹಲಿ ನಗರದ ಕ್ಷಿಪ್ರ ಪರಿವರ್ತನೆಗೆ ಕಾರಣರಾಗಿದ್ದರು ಎಂದು ರಾಷ್ಷಪತಿ ತಮ್ಮ ಸಂದೇಶದಲ್ಲಿ ನೆನಪು ಮಾಡಿಕೊಂಡಿದ್ದಾರೆ ದೀಕ್ಷಿತ್ ಉತ್ತಮ ಆಡಳಿತಗಾರ್ತಿಯಾಗಿದ್ದರು ಎಂದು ವೆಂಕಯ್ಕನಾಯ್ಡು ಸ್ಕ್ರಿಸಿದ್ದಾರೆ ದೆಹಲಿಯ ಅಭಿವೃದ್ಧಿಗೆ ಶೀಲಾ ಯೋಗ್ಕ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಪ್ರಧಾನಮಂತ್ರಿ ನೆನಮ ಮಾಡಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಹಾಗೂ ಗ್ಟಹ ಸಚಿವ ಅಮಿತ್ ಶಾ ಅವರು ತೀವ್ರ ಸಂತಾಪ ಸೂಚಿಸಿದ್ದು ಕುಟುಂಬ ಸದಸ್ಯರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪೂರ್ಥಿಸಿದ್ದಾರೆ ಶೀಲಾ ಅವರು ದೆಹಲಿಯ ಅಭಿವೃದ್ದಿಗೆ ನೀಡಿರುವ ಕೊಡುಗೆಗಳನ್ನು ಜನತೆ ಸದಾ ನೆನಪಿಸುತ್ತಾರೆ ಎಂದು ಮಾಜಿ ಪ್ರಧಾನಮಂತ್ರಿ ಮನ್ಮೋಹನ್ ಸಿಂಗ್ ಸಂತಾಪ ಸೂಚಿಸಿದ್ದಾರೆ ವಶಕ್ಕೆ ಪಡೆದಿರುವ ಬ್ರಿಟಿಷ್ ಕೈಲ ಟ್ಯಾಂಕರ್ ಇರುವ ಪಡಗು ಮತ್ತು ಅದರ ಸಿಬ್ಬಂದಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಇರಾನ್ಗೆ ಜರ್ಮನಿ ಮತ್ತು ಪೂನ್ಸ್ ರಾಷ್ಷಗಳು ಒತ್ತಾಯಿಸಿದೆ ಕೊಲ್ಲಿ ಪ್ರದೇಶದಲ್ಲಿ ಈಗಾಗಲೇ ಸೃಷ್ಟಿಯಾಗಿರುವ ಉದ್ವಿಗ್ನ ಪರಿಸ್ವಿತಿಯನ್ನು ತಿಳಿಗೊಳಿಸಬೇಕಾದರೆ ಇರಾನ್ ಕೂಡಲೇ ಬ್ರಿಟಿಷ್ ತೈಲ ಟ್ಯಾಂಕರ್ ಅನ್ನು ಬಿಡುಗಡೆ ಮಾಡಲಿ ಎಂದು ಫ್ರಾನ್ಸ್ ವಿದೇಶಾಂಗ ಸಚಿವಾಲಯ ಹೇಳಿಕೆ ಪ್ರಕಟಿಸಿದೆ ಕೊಲ್ಲಿ ಸಾಗರ ಭಾಗದಲ್ಲಿ ಹಡಗುಗಳ ಸಂಚಾರಕ್ಕೆ ಇರುವ ಸ್ವಾತಂತ್ರ್ಯ ಮತ್ತು ತತ್ವಗಳನ್ನು ಇರಾನ್ ಗೌರವಿಸಬೇಕು ಎಂದು ಅದು ಒತ್ತಾಯಿಸಿದೆ ಇರಾನ್ನ ಕ್ರಾಂತಿಕಾರಿ ಪಡೆ ಬ್ರಿಟಿಷ್ ಹಡಗನ್ನು ವಶಕ್ಕೆ ಪಡೆದಿರುವ ಕುರಿತು ಬ್ರಿಟನ್ ಜೊತೆ ಮಾತುಕತೆ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ ಶ್ವೇತ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇರಾನ್ನ ಒಪ್ಪಲಾಗದ ಕ್ರಮಗಳಿಂದ ತೀವ್ರ ಕಳವಳ ಉಂಟಾಗಿದೆ ಎಂದರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಜೆರೆಮಿ ಹಂಟ್ ಮಾತನಾಡಿ ಸಾಗರ ಸಂಚಾರ ಸ್ವಾತಂತ್ರ್ಯವನ್ನು ಎಲ್ಲರೂ ಕಾಪಾಡಬೇಕು ವಶಕ್ಕೆ ಪಡೆದಿರುವ ಬ್ರಿಟಿಷ್ ತೈಲ ಟ್ಯಾಂಕರ್ ಅನ್ನು ಕೂಡಲೇ ಬಿಡುಗಡೆ ಮಾಡದಿದ್ದರೆ ಇರಾನ್ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ವರಿಸಿದರು ಈ ಮಧ್ಯೆ ಬ್ರಿಟಿಷ್ ತೈಲ ಟ್ಯಾಂಕರ್ ಅಂತಾರಾಷ್ಷೀಯ ಸಾಗರ ಮಾರ್ಗದ ನಿಯಾಮಾವಳಿಗಳನ್ನು ಉಲ್ಲಂಘಿಸಿದೆ ಎಂದು ಇರಾನ್ ಪ್ರತಿಕ್ರಿಯೆ ನೀಡಿದೆ ಪಂಜಾಬ್ ಸರ್ಕಾರ ನೀಡಿದ್ದ ಸಂಪುಟ ಸಚಿವ ಸ್ಲಾನಕ್ಕೆ ಕ್ರಿಕೆಟಿಗ ನವಜೋತ್ ಸಿಂಗ್ ಸಿದ್ದು ರಾಜೀನಾಮೆ ನೀಡಿದ್ದಾರೆ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಸಿದ್ದು ರಾಜೀನಾಮೆ ಪ್ರತ್ರವನ್ನು ಸ್ವೀಕರಿಸಿದ್ದು ಅನುಮೋದನೆಗಾಗಿ ರಾಜ್ಯಪಾಲರಿಗೆ ರವಾನಿಸಿದ್ದಾರೆ

ಅಂಗಾರಕನ ಅಂಗಣಕ್ಕೆ ಚೊಚ್ಚಲ ಪಾದಸ್ಪರ್ಶ ಮಾಡಿದ ಅಮೆರಿಕದ ಖಗೋಳ ವಿಜ್ವಾನಿಗಳಾದ ನೀಲ್ ಆರ್ಮ್ಸ್ವಾಂಗ್ ಮತ್ತು ಬಜ್ ಅಲ್ಲಿನ್ ಅವರ ಜಾಗತಿಕ ಸಾಧನೆಯನ್ನು ಎಲ್ಲೆಡೆ ಇಂದು ಸ್ಪರಿಸಲಾಗುತ್ತಿದೆ

ಮತ್ತೊಬ್ಬ ಖಗೋಳ ವಿಜ್ಞಾನಿ ಕಾಲಿನ್ಸ್ ಚಂದ್ರನ ಕಕ್ಷೆಯಿಂದ ಈ ಇಬ್ಬರಿಗೆ ಸಕಲ ಮಾಹಿತಿ ಒದಗಿಸುತ್ತಿದ್ದರು

ಟೂರ್ನಿಯ ಮೊದಲೆರಡು ಪಂದ್ಯಗಳಲ್ಲಿ ಸೋಲನುಭವಿಸಿದ ಸಿಂಧು ಸೆಮಿಫೈನಲ್ಸ್ನಲ್ಲಿ ಅಮೋಘ ಪ್ರದರ್ಶನ ನೀಡಿ ಚೀನಾದ ಎದುರಾಳಿಯನ್ನು ಲೀಲಾಜಾಲವಾಗಿ ಮಣಿಸಿದರು